ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಸಚಿವರ ಮಂಡಳಿ ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಎನ್ಡಿಎ ಸರ್ಕಾರದ ಅಡಿಯಲ್ಲಿ ಜಾರಿಯಾಗಿರುವ ಯೋಜನೆಗಳು ಮತ್ತು ಮುಂದಿನ ಕಾರ್ಯತಂತ್ರಗಳ ಕುರಿತು ಶ್ರಧಾನಿ ಪರಾಮರ್ಶೆ ನಡೆಸಲಿದ್ದಾರೆ ಎಂದು ವಿಶ್ವಾಸಾರ್ಹ ಮೂಲಗಳು ತಿಳಿಸಿವೆ ನಿರ್ಣಾಯಕ ಸಭೆಯಲ್ಲಿ ಎಲ್ಲಾ ಕೇಂದ್ರ ಸಚಿವರು ಪಾಲ್ಗೊಳ್ಳಬೇಕೆಂದು ಸೂಚಿಸಲಾಗಿದ್ದು

ಸಭೆಯಲ್ಲಿ ಮಳೆಯಿಂದ ತೊಂದರೆಗೀಡಾಗಿರುವ ದೇಶದ ಹಲವು ಪ್ರದೇಶಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಲಾಗಿದೆ ಹಾಗೂ ಪರಿಹಾರ ಒದಗಿಸಲಾಗಿದೆ ಎಂಬುದರ ಬಗ್ಗೆಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಇದರ ಜತೆಗೆ ಶ್ರಧಾನ ಮಂತ್ರಿ ಜನ ದಿಷಧ ಯೋಜನಾ ಆಯುಷ್ಣಾನ್ ಭಾರತ್ ಪ್ರಧಾನ ಮಂತ್ರಿ ಫಸಲ್ ಭಿಮಾ ಯೋಜನಾ ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ ಸ್ವಾರ್ಟಪ್ ಮತ್ತು ಮುದ್ರಾ ಯೋಜನಾ ಸೇರಿದಂತೆ ಇತರ ಯೋಜನೆಗಳ ಕುರಿತು ಪರಾಮರ್ತೆ ನಡೆಯುವ ನಿರೀಕ್ಷೆ ಇದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮಧ್ಯಮ ಆದಾಯ ವರ್ಗದವರಿಗೆ ಕ್ರೆಡಿಟ್ ಆಧಾರಿತ ಬಡ್ಡಿ ಸಬ್ಲಡಿ ಯೋಜನೆಯಡಿಯಲ್ಲಿ ನೀಡಲಾಗುವ ಮನೆಗಳ ವಿಸ್ತೀರ್ಣ ಹೆಚ್ಚಿಸಲು ವಸತಿ ಮತ್ತು ನಗರ ಸಚಿವಾಲಯ ಸಮ್ಮತಿ ನೀಡಿದೆ

ಇದು ನಿರ್ಮಾಣ ವಲಯಕ್ಕೆ ದೊಡ್ಡ ಮಟ್ಟದ ಪೋತ್ಲಾಹ ಕ್ರಮವಾಗಿದೆ ಎಂದು ಭಾವಿಸಲಾಗಿದೆ ಜಮ್ಮು ಮತ್ತು ಕಾಶ್ಮೀರದ ಸಾಂಬಾ ಜಿಲ್ಲೆಯಲ್ಲಿ ಕಳೆದ ರಾತ್ರಿ ಪಾಕಿಸ್ತಾನ ಪಡೆಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಸಹಾಯಕ ಕಮಾಂಡೆಂಟ್ ಸೇರಿ ಗಡಿ ಭದ್ರತಾ ಪಡೆಯ ನಾಲ್ವರು ಯೋಧರು ಹುತಾತ್ಸರಾಗಿದ್ದು ಇತರ ಐವರು ಜವಾನರು ಗಾಯಗೊಂಡಿದ್ದಾರೆ

ಪಾಕಿಸ್ತಾನ ದಾಳಿಗೆ ಭಾರತ ಸಹ ಪ್ರತ್ಯುತ್ತರ ನೀಡಿದೆ ಎಂದು ಮೂಲಗಳು ಮಾಹಿತಿ ನೀಡಿವೆ ಬಿಜೆಪಿ ಅಭ್ಲರ್ಥಿ ಸುರೇಶ್ ಧಾಸ್ ಒಸ್ನಾನಬಾದ್ ಬೀಡ್ ಲಾತೂರ್ ಕ್ಷೇತ್ರದಿಂದ ಮಹಾರಾಷ್ನ ವಿಧಾನ ಪರಿಷತ್ ಗೆ ಆಯ್ಲೆಯಾಗಿದ್ದಾರೆ

ಬೀಡ್ ಜಿಲ್ಲೆಯ ಸ್ವಳೀಯ ಸಂಸ್ವೆಗಳ ಕೆಲ ಸದಸ್ದರು ಫಲಿತಾಂತ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ದ ಕಾರಣ ಈ ಕ್ಷೇತ್ರದ ಫಲಿತಾಂಶವನ್ನು ಅಮಾನತಿನಲ್ಲಿಡಲಾಗಿತ್ತು

ಉಳಿದ ಒಂದು ಕ್ಷೇತ್ರವನ್ನು ಎನ್ ಸಿಪಿ ಉಳಿಸಿಕೊಂಡಿತ್ತು

ಕುಲ್ಲು ಜಿಲ್ಲೆಯಲ್ಲಿ ಆಯೋಜಿಸಲಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಇನ್ ಸ್ಟಿಟ್ಟೂಟ್ ಆಪ್ ಮೌಂಟೈರಿಂಗ್ ಮತ್ತು ಅಲೈಡ್ ಸ್ವೋರ್ಟ್ಸ್ ನ ಎರಡು ದಿನಗಳ ಸಮಾವೇಶವನ್ನು ಉದ್ವಾಟಿಸಿದ ಮಾತನಾಡಿದ ಮುಖ್ಯಮಂತ್ರಿ ಜೈ ರಾಮ್ ಠಾಕೂರ್

ಜತೆಗೆ ಹೊಸ ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದಿದ್ದಾರೆ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಸ್ಥಳೀಯ ಆಡಳಿತವು ಪ್ರಾಚೀನ ಬುಡಕಟ್ಟು ಆದಿವಾಸಿಗಳ ರಕ್ಷಣೆಗೆ ಬದ್ದವಾಗಿದ್ದು ಅವರ ಅವಶ್ವಕತೆಗಳಿಗೆ ಸ್ವಂದಿಸಲು ಕಾರ್ಯೋನ್ಮಖವಾಗಿದೆ ಒಟ್ಟು ಆರು ಆದಿವಾಸಿ ಸಮೂಹಗಳು ಈ ಭಾಗದಲ್ಲಿ ವಾಸವಾಗಿದ್ದು ಅವುಗಳಲ್ಲಿ ನಿಕೋಬಾರ್ ಬುಡಕಟ್ಟು ಸಮುದಾಯವು ಈಗಾಗಲೆ ಮುಖ್ಯವಾಹಿನಿಗೆ ಬಂದಿದೆ ಎಂದು ಬುಡಕಟ್ಟು ಅಭಿವೃದ್ಧಿಯ ಪ್ರಧಾನ ಕಾರ್ಯದರ್ಶಿ ಡಿ ಎಂ ಶುಕ್ಲಾ ಆಕಾಶವಾಣಿಗೆ ತಿಳಿಸಿದರು ಪ್ರಾಚೀನ ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳಿಗೆ ಪೋರ್ಟ್ಭ್ಲೇರ್ ಮತ್ತು ಮುಖ್ಯ ದ್ವೀಪದ ವಿವಿಧ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಲು ತಿಂಗಳಿಗೆ ಒಂದು ಸಾವಿರ ರೂಪಾಯಿಗಳ ಸ್ವೈಪೆಂಡ್ ನೀಡಲಾಗುತ್ತಿದೆ ಎಂದು ಡಿ

ಶುಕ್ಲಾ ಇದೇ ಸಂದರ್ಭದಲ್ಲಿ ತಿಳಿಸಿದರು

ಲಾಲ್ ಪ್ರಸಾದ್ ಯಾದವ್ ಮತ್ತು ಅವರ ಕುಟುಂಬ ಹಾಗೂ ಇತರರ ವಿರುದ್ಧ ಕಳೆದ ವರ್ಷದ ಜುಲೈನಲ್ಲಿ ಜಾರಿ ನಿರ್ದೇಶನಾಲಯ ಪಿಎಂಎಲ್ ಎ ಅಡಿಯ ದೂರು ದಾಖಲಿಸಿತ್ತು ಕಪ್ಪುಹಣ ಕಾಯ್ದೆ ಅಡಿಯಲ್ಲಿ ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಅವರ ಕುಟುಂಬ ಸದಸ್ಥರ ವಿರುದ್ದ ದಾಖಲಾಗಿರುವ ದೂರಿನ ಶ್ರತಿಯನ್ನು ನಾಳೆ ಸಲ್ಲಿಸುವಂತೆ ಮಧ್ರಾಸ್ ಹೈಕೋರ್ಟ್ ಆದಾಯ ತೆರಿಗೆ ಇಲಾಖೆಗೆ ಸೂಚಿಸಿದೆ ಕುಟುಂಬ ಸದಸ್ಥರ ವಿರುದ್ದದ ವಿಚಾರಣೆಗೆ ಮಧ್ಯಂತರ ತಡೆ ನೀಡುವಂತೆ ಹಾಗೂ ಅವರು ವಿರುದ್ದ ದಾಖಲಾಗಿರುವ ದೂರಿನ ಪ್ರತಿಯನ್ನು ಒದಗಿಸುವಂತೆ ಆದಾಯ ತೆರಿಗೆ ಇಲಾಖೆಗೆ ನಿರ್ದೇತನ ನೀಡಬೇಕೆಂದು ಕೋರಿ ಅರ್ಜಿದಾರರು ಮೇಲ್ಗನವಿ ಸಲ್ಲಿಸಿದರು

ಬ್ರಿಟನ್ ನಲ್ಲಿ ನೀರವ್ ಮೋದಿ ವಾಸ್ತವ್ಯ ಹೂಡಿದ್ದಾರೆ ಎಂದು ಯುನೈಟೆಡ್ ಕಿಂಗ್ ಡಮ್ ಖಚಿತಪಡಿಸಿದ ದೆನ್ನಲ್ಲೆ ಈ ಬೆಳವಣಿಗೆ ನಡೆದಿದೆ ಆಕ್ರಮ ಹಣ ವರ್ಗಾವಣೆ ತಡೆಗಟ್ಟುವಿಕೆಯ ವಿಶೇಷ ನ್ಯಾಯಧೀಶ ಸಲ್ನಾನ್ ಅಜ್ನೀ ನೀರವ್ ಮೋದಿ ಮತ್ತು ಹತ್ತು ಮಂದಿ ಇತರರ ವಿರುದ್ದ ಜಾಮೀನು ರಹಿತ ವಾರೆಂಟ್ ಹೊರಡಿಸಿದ್ದಾರೆ ಕಳೆದ ತಿಂಗಳು ಜಾರಿ ನಿರ್ದೇಶನಾಲಯ ದೋಷಾರೋಪ ಪಟ್ಟಯಲ್ಲಿ ಮೋದಿ ಕುಟಂಬಸ್ಟರ ಹೆಸರನ್ನು ಸೇರಿಸಿದ ಹಿನ್ನೆಲೆಯಲ್ಲಿ ಅವರ ವಿರುದ್ದವು ಜಾಮೀನುರಹಿತ ವಾರೆಂಟ್ ಹೊರಡಿಸಲಾಗಿದೆ

ಪಿಎನ್ ಬಿ ಬ್ಹಾಂಕ್ ನಲ್ಲಿ ಸಾಲ ಪಡೆಯಲು ಈ ನಾಲ್ವರು ಆರೋಪಿಗಳು ನಿರವ್ ಮೋದಿಗೆ ನೆರವಾಗಿದ್ದರು ಈ ಸಂಬಂಧ ಸಿಬಿಐ ಈ ನಾಲ್ವರನ್ನು ಕಳೆದ ಮಾರ್ಚ್ ನಲ್ಲಿ ಬಂಧಿಸಿತ್ತು ಸಿಬಿಐ ವಿಶೇಷ ನ್ಡಾಯಾಲಯದ ನ್ಯಾಯಧೀಶ ಜೆಸಿ ಜಗದಾಳೆ ಆರೋಪಿಗಳ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದ್ದಾರೆ

ರಷ್ಠಾದ ಕ್ಯಾಸ್ಲಿಯ್ಲಿ ನಿನ್ನೆ ನಡೆದ ಉಮಾಖಾನೊವ್ ಸ್ಥಾರಕ ಬಾಕ್ಸಿಂಗ್ ಟೂರ್ನಿಯಲ್ಲಿ ಭಾರತದ ಬಾಕ್ಸರ್ ಗಳು ಒಂದು ಚಿನ್ನ ಎರಡು ಬೆಳ್ಳಿ ಪದಕ ಜಯಿಸಿದ್ದಾರೆ

ಇದಕ್ಕೂ ಮುನ್ನ ಭಾರತ ನಾಲ್ಕು ಕಂಚಿನ ಪದಕ ಗೆದ್ದುಕೊಂಡಿತ್ತು

ಭಾರತೀಯ ವನಿತೆಯರು ಸ್ಫೂರ್ತಿದಾಯಕ ಪ್ರದರ್ಶನ ನೀಡಿದರಾದರೂ ಚೇತರಿಕೆ ಪ್ರದರ್ಶನ ನೀಡಲು ವಿಫಲಗೊಂಡರು

ರಾಣಿ ರಾಂಪಾಲ್ ನೇತೃತ್ವದ ಭಾರತ ಮುಂಬರುವ ವಿಶ್ವಕಪ್ ಸಿದ್ದತೆಗಾಗಿ ಈ ಟೂರ್ನಿಯಲ್ಲಿ ಪಾಲ್ಗೊಂಡಿದೆ